ಪೌರತ್ವ ತಿದ್ದುಪಡಿ ಕಾಯ್ದೆ ಕುರಿತು ಕಾಂಗ್ರೆಸ್ನಿಂದ ದಾರಿ ತಪ್ಪಿಸುವ ಕೆಲಸ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ನಾದ್ ಜೋತಿ ಟೀಕೆ

ಪಶ್ಚಿಮ ಬಂಗಾಳದ ಬೇಲೂರು ಮಠದಲ್ಲಿ ನಿನ್ನೆ ಸ್ವಾಮಿ ವಿವೇಕಾನಂದ ಜನ್ನವರ್ಷಾಚರಣೆ ಸಮಾರಂಭದಲ್ಲಿ ಮಾತನಾಡಿದ ಅವರು ಸಿಎಎ ಕುರಿತು ದೇಶದ ಒಂದು ವರ್ಗದ ಯುವಜನರನ್ನು ದಾರಿ ತಪ್ಪಿಸಲಾಗುತ್ತಿದೆ ಎಂದು ಆರೋಪಿಸಿದರು ಸಿಎಎ ಪೌರತ್ವ ನೀಡುವ ಕಾಯ್ದೆಯಾಗಿದೆ ಆದರೆ ಯಾರದೇ ಪೌರತ್ವ ಕಸಿಯುವುದಿಲ್ಲ ಎಂದ ಪ್ರಧಾನಿ ಸಿಎಎದಿಂದ ಈಶಾನ್ತ ರಾಜ್ಯಗಳಲ್ಲಿ ಯಾವುದೇ ವ್ವತಿರಿಕ್ತ ಪರಿಣಾಮ ಉಂಟಾಗದು ಎಂದರು ಸ್ವಾಮಿ ವೇಕಾನಂದ ಅವರ ಆಶಯದಂತೆ ನವಭಾರತ ನಿರ್ಮಿಸುವಲ್ಲಿ ಯುವಜನರ ಸಹಕಾರ ಅತ್ಯಗತ್ಯ ಎಂದ ಪ್ರಧಾನಿ ಕೋರಿದರು ಸ್ವಾಮಿ ವಿವೇಕಾನಂದ ಅವರ ಜನ್ನ ವರ್ಷವನ್ನು ರಾಷ್ಟೀಯ ಯುವದಿನವನ್ನಾಗಿ ದೇಶಾದ್ಯಂತ ನಿನ್ನೆ ಆಚರಿಸಲಾಯಿತು

ದೇಶದಲ್ಲಿ ಬಂದರು ಸಂಪರ್ಕ ಹೊಂದಿರುವ ನಗರಗಳಲ್ಲಿ ನೂತನ ಮೂಲಸೌಕರ್ಯ ನಿರ್ಮಿಸುವ ಜೊತೆಗೆ ಜಲ ಆಧಾರಿತ ಶ್ರವಾಸೋದ್ಯಮಕ್ಕೆ ಹೆಚ್ಚಿನ ಆದ್ದತೆ ನೀಡುವುದಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದರು

ಬಳ್ಳಾರಿಯಲ್ಲಿ ನಿನ್ನೆ ನಡೆದ ಜನಜಾಗೃತಿ ಸಮಾವೇಶದಲ್ಲಿ ಸ್ವಾಮಿ ವಿವೇಕಾನಂದರ ಭಾವಚಿತ್ರಕ್ಷೆ ಪುಷ್ವ ನಮನ ಸಲ್ಲಿಸಿದ ಸಚಿವರು ಪ್ರತಿ ಪಕ್ಷ ಕಾಂಗ್ರೆಸ್ ದೇಶದ ಕೆಲವು ಪ್ರದೇಶಗಳಲ್ಲಿ ಆತಂಕ ಮೂಡಿಸುವ ಕೆಲಸ ಮಾಡುತ್ತಿದೆ ಎಂದು ಟೀಕಿಸಿದರು ನೆರೆಯ ಬಾಂಗ್ನಾದೇಶ ಅಪಘಾನಿಸ್ತಾನ ಪಾಕಿಸ್ತಾನದಲ್ಲಿನ ಅಲ್ಲಸಂಖ್ಯಾತರ ಮೇಲಾಗುತ್ತಿರುವ ದಬ್ಲಾಳಿಕೆ ಅನ್ನಾಯ ದೌರ್ಜನ್ಯ ಗಮನಿಸಿ ಅವರಿಗೆ ಭಾರತದಲ್ಲಿ ಆಶ್ರಯ ನೀಡಲು ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿಗೆ ತರಲಾಗಿದೆ ಎಂದು ಅವರು ತಿಳಿಸಿದರು ಸಾರ್ವತ್ರಿಕ ಚುನಾವಣೆಯ ಸೋಲಿನಿಂದ ಕಂಗೆಟ್ಟರುವ ವಿರೋಧ ಪಕ್ಷ ಕಾಂಗ್ರೆಸ್ ಸಿಎಎ ಕುರಿತು ದೇಶದ ಜನರನ್ನು ತಪ್ಪು ದಾರಿಗೆ ಎಳೆಯುವ ಪ್ರಯತ್ನ ಮಾಡುತ್ತಿದೆ ಜನರು ಕಾಂಗ್ರೆಸ್ ಷಡ್ಡಂತ್ರಕ್ಕೆ ಬಲಿಯಾಗಬಾರದು ಸಿಎಎ ದಿಂದ ಯಾರ ಪೌರತ್ವವೂ ರದ್ದಾಗುವುದಿಲ್ಲ ಇದು ಪೌರತ್ವ ನೀಡುವ ಕಾನೂನಾಗಿದ್ದು ಯಾವುದೇ ಸಮುದಾಯದ ಪೌರತ್ವ ಕಿತ್ತುಕೊಳ್ಳುವುದಿಲ್ಲ ಎಂದು ಅವರು ಸ್ವಷ್ಪಪಡಿಸಿದರು ತ್ರಿವಳಿ ತಲಾಖ್ ರದ್ದು

ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಪ್ರಧಾನಿಯವರು ಉತ್ತರ ನೀಡಲಿದ್ದು

ಎ ಬೊಬ್ಡೆ ನೇತೃತ್ವದ ಪೀಠ ವಿಚಾರಣೆ ನಡೆಸಲಿದೆ ನ್ಲಾಯಮೂರ್ತಿಗಳಾದ ಆರ್ ಭಾನುಮತಿ ಅಶೋಕ್ ಭೂಷಣ್ ಎಲ್ ನಾಗೇಶ್ವರರಾವ್ ಎಂ

ಶಾಂತನಗೌಡರ್ ಎಸ್ ಎ ನಜೀರ್ ಆರ್ ಸುಭಾಷ್ ರೆಡ್ಡಿ

ಗವಾಯಿ ಮತ್ತು ಸೂರ್ಯಕಾಂತ್ ಅವರು ಪೀಠದ ಸದಸ್ನರಾಗಿದ್ದಾರೆ

ಜಾಗತಿಕ ಬಳಕೆ ಉತ್ಪಾದನೆ ಮತ್ತು ಹೂಡಿಕೆ ಕುರಿತು ಮರು ಆಲೋಚನೆ ಎಂಬುದು ಈ ಬಾರಿಯ ಶೃಂಗಸಭೆಯ ಘೋಷವಾಕ್ಯವಾಗಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಮನ್ನ ನೂತನ ಸುಲ್ತಾನ್ ಸಯೀದ್ ಹೈತಮ್ ಬಿನ್ ತಾರಿಖ್ ಅಲ್ ಸಯೀದ್ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ನೂತನ ಸುಲ್ತಾನ ಸಯೀದ್ ಅವರ ನಾಯಕತ್ವದಲ್ಲಿ ಒಮನ್ ಅಭಿವೃದ್ಧಿಯೆಡೆಗೆ ಸಾಗುವ ಹಾಗೂ ಜಾಗತಿಕ ಶಾಂತಿಗೆ ಕೊಡುಗೆ ನೀಡುವ ಭರವಸೆಯಿದೆ ಎಂದು ಶ್ರಧಾನಿ ಟ್ವೀಟ್ ಮಾಡಿದ್ದಾರೆ ಭಾರತ ಒಮನ್ನೊಂದಿಗೆ ಶತಮಾನಗಳಷ್ಟು ಪ್ರಾಚೀನ ಬಾಂಧವ್ಯ ಹೊಂದಿದ್ದು ಸುಲ್ತಾನ ಸಯೀದ್ ಅವರ ಅಧಿಕಾರಾವಧಿಯಲ್ಲಿ ಎರಡೂ ದೇಶಗಳ ಕಾರ್ಯತಂತ್ರ ಪಾಲುದಾರಿಕೆ ಮತ್ತಪ್ಪು ಬಲಗೊಳ್ಳುವ ನಿರೀಕ್ಷೆಯಿದೆ ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ ಇರಾಕ್ನ ರಾಜಧಾನಿ ಬಾಗ್ದಾದ್ ಉತ್ತರ ಭಾಗದಲ್ಲಿರುವ ಅಮೆರಿಕ ವಾಯುನೆಲೆಗಳ ಮೇಲೆ ರಾಕೆಟ್ ದಾಳಿ ನಡೆಸಲಾಗಿದೆ ಕತ್ಕೂಷಾ ಮಾದರಿಯ ಎಂಟು ರಾಕೆಟ್ ದಾಳ ನಡೆದಿದ್ದು ಇರಾಕ್ ಸೇನಾಪಡೆಯ ಇಬ್ಬರು ಅಧಿಕಾರಿಗಳು ಮತ್ತು ಇಬ್ಬರು ಏರ್ಮನ್ಗಳು ಗಾಯಗೊಂಡಿದ್ದಾರೆ ಎಂದು ಇರಾಕ್ ಮಿಲಿಟರಿ ತಿಳಿಸಿದೆ

ಇವುಗಳನ್ನು ಅಲ್ ಬಲಾದ್ ವಾಯು ನೆಲೆಯಲ್ಲಿ ಇರಿಸಲಾಗಿದೆ ಇದನ್ನು ಗುರಿಯಾಗಿಸಿ ರಾಕೆಟ್ ದಾಳಿ ನಡೆಸಲಾಗಿದೆ ಗುವಾಹಾತಿಯಲ್ಲಿ ನಡೆಯುತ್ತಿರುವ ಬೇಲೊ ಇಂಡಿಯಾ ಪಂದ್ಯಾವಳಿಯಲ್ಲಿ ಮಹಾರಾಷ್ಟ ಅಗ್ರ ಸ್ಥಾನವನ್ನು ಕಾಯ್ದಕೊಂಡಿದೆ

ಇಂದು ಬಿಲ್ಲುಗಾರಿಕೆ ಅಥ್ಲೆಟಕ್ಸ್ ಜಮ್ಯಾಸ್ಟಿಕ್ ಜುಡೋ ಕಬಡ್ಡಿ ಶೂಟಿಂಗ್ ಟೇಬಲ್ ಟೆನ್ನಿಸ್ ಮತ್ತು ವಾಲಿಬಾಲ್ ಮುಂತಾದ ಪಂದ್ಯಗಳು ನಡೆಯಲಿವೆ

ರೋಹಿತ್ ಶರ್ಮಾ ಮತ್ತು ಮೊಹಮ್ನದ್ ಶಮಿ ಸೇರ್ಪಡೆಯಾಗಿದ್ದಾರೆ

ಸಂಜ ಸಾಮ್ಲನ್ ಬದಲಿಗೆ ಏಕೈಕ ವಿಕೆಟ್ ಕೀಪರ್ ರಿಷಬ್ ಪಂತ್ ರನ್ನು ಆಯ್ಕೆ ಮಾಡಲಾಗಿದೆ